ದೇವರು ನಿರಂಜನ ನಿರಾಕಾರ ಅವನನ್ನು ಕಲ್ಪಿಸಿಕೊಳ್ಳಬೇಕು ಎಂದು ಗಾಂಧೀಜ ತಮ್ನ ಭಾಷಣದಲ್ಲಿ ಹೇಳಿದ್ದಾರೆ

ಸತ್ಯನಾರಾಯಣ ಅವರ ಅಕಾಲಿಕ ನಿಧನದಿಂದ ಶಿರಾ ವಿಧಾನಸಭಾ ಕ್ಷೇತ್ರ ತೆರವಾಗಿತ್ತು ರಾಜರಾಜೀಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರತ್ನ ಅವರು ತಮ್ಮ ತಾಸಕ ಸ್ವಾನಕ್ಕೆ ರಾಜೀನಾಮೆ ನೀಡಿದ್ದು ಹಾಗೂ ಚುನಾವಣಾ ಅಕ್ರಮ ದೂರಿನ ಹಿನ್ನೆಲೆ ಉಪಚುನಾವಣೆ ನಡೆದಿರಲಿಲ್ಲ

ಆಗ್ನೇಯ ಪದವೀಧರ ಕ್ಷೇತ್ರ ಪಶ್ಚಿಮ ಪದವೀಧರ ಕ್ಷೇತ್ರ ಮತ್ತು ಈಶಾನ್ಯ ಶಿಕ್ಷಕರ ಕ್ಷೇತ್ರ ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಈ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಿದ್ದ ಆರ್ ಚೌಡರೆಡ್ಡಿ ತೋಪಲ್ಲಿ

ಭೂ ಸುಧಾರಣೆ ಕಾಯ್ದೆ ಕೃಷಿ ಕ್ಷೇತ್ರದ ವಿಸ್ತರಣೆಗೆ ಪೂರಕವಾಗಿದೆ ಎಂದು ಕೃಷಿ ಸಚಿವ ಬಿ

ಪಾಟೀಲ್ ಹೇಳಿದ್ದಾರೆ ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭೂ ಸುಧಾರಣೆ ಹಾಗೂ ಎಪಿಎಂಸಿ ಎರಡೂ ರೈತ ಪರ ಕಾಯ್ದೆಗಳಾಗಿವೆ ಎಂದರು

ಭೂ ಸುಧಾರಣೆ ಕಾಯ್ದೆಯಿಂದ ಯಾರಿಗೆ ಭೂಮಿ ಅಗತ್ತವಿಲ್ಲವೋ ಅವರು ಜಮೀನು ಮಾರಾಟ ಮಾಡಿಕೊಳ್ಳಲು ಅವಕಾಶ ಸಿಕ್ಕಿದೆ ಇದರಿಂದ ಹೊಸಬರು ವ್ಲವಸಾಯದಲ್ಲಿ ತೊಡಗಿಕೊಳ್ಳಲು ಸಹಕಾರಿಯಾಗುವುದು ಎಂದು ಅವರು ತಿಳಿಸಿದರು

ರೈತ ತಾನು ಉತ್ಪಾದಿಸಿದ ಕೃಷಿ ಉತ್ಪನಗಳ ಬೆಲೆಯನ್ನು ತಾನೇ ನಿರ್ಧರಿಸಲು ಅವಕಾಶ ಲಭಿಸಲಿದೆ ಎಂದು ಬಿಜೆಪಿ ರಾಜ್ಯಾಧಕ್ಷ ನಳನ್ ಕುಮಾರ ಕಟೀಲ್ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಇತ್ತೀಚೆಗೆ ನಿಧನ ಹೊಂದಿದ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ ಅಂಗಡಿ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ತರಿಗೆ ಸಾಂತ್ವನ ಹೇಳಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಇದುವರೆಗೆ ರೈತರು ವ್ಯಾಪಾರಸ್ವರನ್ನು ಹುಡುಕಿಕೊಂಡು ಹೋಗಬೇಕಾಗುತ್ತಿತ್ತು ಆದರೆ ಇನ್ನು ಮುಂದೆ ರೈತರ ಬಳಿಗೆ ವ್ಯಾಪಾರಸ್ವರು ತೆರಳಿ ಕೃಷಿ ಉತ್ಪನ್ನಗಳನ್ನು ರೈತ ನಿರ್ಧರಿಸಿದ ಬೆಲೆಗೆ ಖರೀದಿಸಬೇಕಾಗುತ್ತದೆ ಈ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ ಎಂದು ಹೇಳಿದರು

ಶ್ರೀರಾಮುಲು ಹೇಳಿದ್ದಾರೆ ಚಿತ್ರದುರ್ಗ ಜಲ್ಲೆ ಮೊಳಕಾಲ್ಲೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೋನಾ ಸೋಂಕು ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಬರುತ್ತಿದೆ ಕಳೆದ ಬಜೆಟ್ನಲ್ಲಿ ಅತಿ ಹೆಚ್ಚು ಅನುದಾನವನ್ನು ಆರೋಗ್ಯ ಇಲಾಖೆಗೆ ನೀಡಲಾಗಿದ್ದು

ಸುಧಾಕರ್ ಸಮ್ಮಖದಲ್ಲಿ ವೈದ್ಯಕೀಯ ಇಲಾಖೆಗೆ ಹಸಾಂತರಿಸಲಾಯಿತು ವಿಧಾನಸೌಧದ ಸಚಿವರ ಕೊಠಡಿಯಲ್ಲಿ ಇಂದು ಕಂಪನಿಯ ಮುಖ್ಯಸ್ವರು ಇವುಗಳನ್ನು ಸಚಿವರಿಗೆ ಹಸ್ತಾಂತರಿಸಿದರು

ಸಾಮಾಜಕ ಹೊಣೆಗಾರಿಕೆ ನಿಧಿಯಡಿ ಕೊಡುಗೆಯಾಗಿ ನೀಡಿರುವ ಈ ವೈದ್ಯಕೀಯ ಉಪಕರಣಗಳನ್ನು ಎಕ್ಕೋರಿಯಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಬೀದರ್ ವೈದ್ಯಕೀಯ ವಿಜ್ವಾನ ಸಂಸ್ಥೆ ಶಂಕರ ಆಸ್ಪತ್ರೆ ರಾಮನಗರ ಕೋವಿಡ್ ಆಸ್ಪತ್ರೆ ಹಾಗೂ ಕೊಡಗು ಜೆಲ್ಲಾಸ್ಪತ್ರೆಗೆ ಹಂಚಿಕೆ ಮಾಡಲಾಗುತ್ತದೆ

ಅವರ ಚಿಂತನೆ ಇಂದಿಗೂ ನಮನ್ನು ಪ್ರೇರೇಪಿಸುತ್ತಾ ಬಂದಿದೆ ಮಹಾತ್ಮ ಗಾಂಧಿ ಅವರ ವಿಚಾರಧಾರೆಯಿಂದ ಪ್ರೇರಣೆ ಪಡೆದು ಬೆಳಗಾವಿ ಸಮೀಪದ ಕೂಡ್ಡಿ ಗ್ರಾಮ ಸಪಕಾರಿ ಕ್ಷೇತ್ರದ ಕೇಂದ್ರ ಬಿಂದುವಾಗಿ ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆ ಎಂದು ಕರ್ನಾಟಕ ಸರ್ವೋದಯ ಮಂಡಳಯ ಅಧ್ಯಕ್ಷ ಲಾ ನರಸಿಂಪಯ್ಯ ತಿಳಿಸಿದ್ದಾರೆ ಅವರಿಂದು ಆಕಾಶವಾಣಿಗೆ ಮಾತನಾಡಿದರು

ಅವರಿಂದು ಬಳ್ನಾರಿಯಲ್ಲಿ ಪ್ರಧಾನಮಂತ್ರಿ ಕಲ್ನಾಣ ಖನಿಜ ನಿಧಿ ಬಳಕೆ ಕುರಿತು ಅಧಿಕಾರಿಗಳು ಮತ್ತು ಜಿಲ್ಲೆಯ ಶಾಸಕರು ಸಂಸದರ ಸಭೆ ನಡೆಸಿದ ನಂತರ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು

ಬೆಳೆ ಎಮೆ ಬಿಡುಗಡೆಯಿಂದ ಪ್ರವಾಪದಲ್ಲಿ ದೆಳೆ ನಷ್ಷ ಅನುಭವಿಸಿ ಸಂಕಷ್ಷದಲ್ಲಿರುವ ರೈತರಿಗೆ ಸಂಯೋಜಿತ ಸಹಾಯ ಸಿಕ್ಕಂತಾಗಿದೆ ಹಾವೇರಿ ಜಲ್ಲಿಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆವಿಮೆ ಮೊತ್ತ ಬಿಡುಗಡೆಯಾಗಿದೆ ಎಂದು ತಿಳಿಸಿದ್ದಾರೆ

ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದ ತೊಂದರೆಗೀಡಾದ ಕುಟುಂಬಗಳಿಗೆ ಶೀಘ ಪರಿಹಾರ ನೀಡುವಂತೆ ಶಾಸಕ ಬಸನಗೌಡ ದದ್ದಲ್ ಜೆಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮಳೆಯಿಂದ ಕ್ಷೇತ್ರದಲ್ಲಿ ಹಲವಾರು ಗ್ರಾಮಗಳಲ್ಲಿ ನೀರು ನುಗ್ಗಿ ನೂರಾರು ಮನೆಗಳು ಬಿದ್ದಿದ್ದು ಸಾವಿರಾರು ಎಕರೆ ಬೆಳೆ ನಾಶವಾಗಿದೆ ಹಲವೆಡೆ ರಸ್ತೆ ಸೇತುವೆಗಳು ಹಾನಿಗೀಡಾಗಿದ್ದು ಕೂಡಲೇ ನೈಸರ್ಗಿಕ ವಿಪತ್ತು ಪರಿಹಾರ ನಿಧಿಯಡಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ಮನವಿ ಮಾಡಿದರು ಭಾರತಕ್ಷೆ ಹೊಸ ಚಿಂತನೆ ಹಾಗೂ ಆವಿಷ್ಠಾರಗಳ ಅಗತ್ಯವಿದೆ ಎಂದು ಎನ್ಸಿಸಿಯ ಕರ್ನಾಟಕ ಗೋವಾ ನಿರ್ದೇತನಾಲಯದ ಉಪಮಹಾನಿರ್ದೇಶಕ ಏರ್ಕಮಾಂಡರ್ ಎಲ್

ತುಮಕೂರಿನಲ್ಲಿಂದು ಎನ್ಸಿಸಿ ಗೌರವ ಕರ್ನಲ್ ಪದವಿ ಪ್ರದಾನ ಮಾಡಿ ಮಾತನಾಡಿದ ಅವರು ಜಗತ್ತಿಗೆ ಹೊಸ ಜ್ವಾನ ನೀಡುವವರು ಭಾರತೀಯರು ಈ ನಿಟ್ಟನಲ್ಲಿ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಯೋಟಿಸುವುದು ಸೂಕ್ತವಾದದ್ದು ಎಂದು ಹೇಳಿದರು ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವ್ಯೆಎಸ್ ಸಿದ್ದೇಗೌಡ ಮಾತನಾಡಿ ಚಾರಿತ್ತ್ನ ನಿರ್ಮಾಣ ತಿಕ್ಸಣದ ಗುರಿಯಾಗದೇಕು ಅದಕ್ಷೆ ಎನ್ಸಿಸಿ ಎನ್ ಎಸ್ ಎಸ್ ನಂತಹ ಯೋಜನೆಗಳು ಪೂರಕವಾಗಿರುತ್ತವೆ ಎಂದು ಅಭಿಪ್ರಾಯಪಟ್ಟರು ಕೊಪ್ಪಳ ಜಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದ್ದು ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಜಲ್ಲೆಯ ಕರಮುಡಿ ಗ್ರಾಮದ ಪಳ್ದದಲ್ಲಿ ಇಭ್ಗರು ಮಹಿಳೆಯರು ಕೊಟ್ಟಿ ಹೋಗಿದ್ದಾರೆ

ಕರಾವಳಿಯ ಹಲವೆಡೆ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ

ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡಕವಿದ ವಾತಾವರಣವಿದ್ದು ಅಲ್ಲಿ ಹಗುರ ಮಳೆ ಸಂಭವ